ಭಾರತದ ದಿವಿಜ್ ಶರಣ್ ಮತ್ತು ನ್ಜೂಜಿಲೆಂಡ್ನ ಆರ್ಟಿಮ್ ಸಿಟಕ್ ಜೋಡಿ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್

ಹೆಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಅವರು ನವದೆಹಲಿಯಲ್ಲಿ ಇಂದು ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ನಂತರ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಸಂಬಂಧ ವ್ಬದ್ದಿಗೆ ಪೂರಕವಾಗಿರುವ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ನಂತರ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಟಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನಿಯೋಗ ಮಟ್ಟದ ಮಾತುಕತೆ ನಂತರ ಮೋದಿ ಮತ್ತು ಮೂನ್ ಜೆ ಅವರು ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳ ಜತೆ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಅವರು ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪ ರಾಷ್ಷಪತಿ ಎಂ ವೆಂಕಯ್ಲ ನಾಯ್ನು ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಪತ್ನಿ ಕಿಮ್ ಜುಂಗ್ ಸೂಕ್ ಅವರೊಂದಿಗೆ ಆಗಮಿಸಿರುವ ಮೂನ್ ಜೆ ಇನ್ ಅವರಿಗೆ ರಾಷ್ಷಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ಕೋರಲಾಗುವುದು ಕಳೆದ ವರ್ಷ ದಕ್ಷಿಣ ಕೊರಿಯಾ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ಮೂನ್ ಜೆ ಇನ್ ಅವರ ಮೊಟ್ಟ ಮೊದಲ ಭಾರತದ ಪ್ರವಾಸ ಇದಾಗಿದೆ

ಉತ್ತರ ಪ್ರದೇಶದ ನೊಯ್ವಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಜಂಟಿಯಾಗಿ ಸ್ಯಾಮ್ಸಂಗ್ ಕೇಂದ್ರ ವಿಶ್ವದ ಅತಿ ದೊಡ್ಡ ಮೊಬೈಲ್ ಫೋನ್ ತಯಾರಿಕಾ ಕಾರ್ಖಾನೆಯನ್ನು ಉದ್ಘಾಟಿಸಿದರು

ಭಾರತ ಮತ್ತು ದಕ್ಷಿಣ ಕೊರಿಯಾ ದ್ವಿಪಕ್ಷೀಯ ಸಹಕಾರ ಸಂಬಂಧ ವೃದ್ಧಿಗೆ ಪೂರಕವಾಗುವಂತೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಐದು ಒಪ್ಪಂದಗಳಿಗೆ ಸಹಿ ಹಾಕಿದೆ ವಿಜ್ಞಾನ ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ದಕ್ಷಿಣ ಕೊರಿಯಾ ಸಚಿವ ಯು ಯುಂಗ್ ಮಿನ್ ಅವರು ಒಪ್ಪಂದಗಳಿಗೆ ಸಹಿ ಹಾಕಿದರು

ಇಂಧನ ಮತ್ತು ನವ ಹಾಗೂ ನವೀಕೃತ ಇಂಧನ ಸಚಿವ ಆರ್

ಸಿಂಗ್ ಹೊಸದಿಲ್ಲಿಯಲ್ಲಿ ನಿನ್ನೆ ಏಷ್ಟನ್ ಅಭಿವೃದ್ದಿ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಹಣಕಾಸು ಸಚಿವಾಲಯದ ಅಧಿಕಾರಿಗಳ ಜತೆ ಸಮಾಲೋಚನೆ ನಡೆಸಿದ ನಂತರ ಈ ವಿಷಯವನ್ನು ತಿಳಿಸಿದರು ಈ ಯೋಜನೆಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕೆಂದು ಸಭೆಯಲ್ಲಿ ಚರ್ಚಿಸಲಾಯಿತು

ಭೋಜ್ಪುರ ಶಹಬಾದ್ ಪ್ರಾಂತ್ಯದ ರೈತರಿಗೆ ಹಾಗೂ ಕೃಷಿ ವಲಯಕ್ಕೆ ಈ ಯೋಜನೆಯಿಂದ ಸಾಕಷ್ಟು ಅನುಕೂಲವಾಗಲಿದೆ ಹೆಡ್ ಕಳೆದ ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಉತ್ಪಾದನಾ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ದಾಖಲಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ

ವಿದ್ಯುತ್ ಯಂತ್ರೋಪಕರಣಗಳು ಮೋಟಾರು ವಾಹನಗಳು ಸಾರಿಗೆ ಉಪಕರಣಗಳು ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ದಿಷಧಗಳ ಬೇಡಿಕೆಯಲ್ಲಿ ಅತ್ತಂತ ಸುಧಾರಣೆ ಕಂಡುಬಂದಿದೆ ಎಂದು ಹೇಳಲಾಗಿದೆ

ಭಾಗವಹಿಸುವ ಪ್ರವಾಸಿಗರಿಗೆ ವಾರಣಾಸಿಯಲ್ಲಿ ಗಂಗಾ ಆರತಿ ಅಲಹಾಬಾದ್ನಲ್ಲಿ ಕುಂಭಮೇಳ ಮತ್ತು ನವದೆಹಲಿಯ ಗಣರಾಜ್ನೋತ್ತವ ಆಚರಣೆಗಳನ್ನು ನೋಡುವ ಅವಕಾಶ ದೊರೆಯಲಿದೆ

ಆಕಾಶವಾಣಿಯಲ್ಲಿ ನಡೆದ ಸಂವಾದದಲ್ಲಿ ಕೌಶಲ್ವ ಅಭಿವೃದ್ದಿ ಮಿಷನ್ ನಿರ್ದೇತಕರಾದ ಎ

ತಿವಾರಿ ಈ ವಿಷಯ ತಿಳಿಸಿದರು

ಸಿಂಗಾಪುರ ಸಂಸ್ನೆಯ ಸಹಭಾಗಿತ್ತದಲ್ಲಿ ಗುವಾಹಟಯಲ್ಲಿ ಮುಂದಿನ ಅಕ್ಷೋಬರ್ ತಿಂಗಳನಲ್ಲಿ ವಿಶೇಷ ಕೌಶಲ್ಕ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೈಗಾರಿಕೆ ವಲಯ ಕೂಡ ಸಾಕಷ್ಟು ಆಸಕ್ತಿ ತೋರಿಸಿದೆ

ಆಯುಷ್ನಾನ್ ಭಾರತ್ ಯೋಜನೆಗೆ ಸೇರಲು ಮಹಾರಾಷ್ಷ ಮತ್ತು ರಾಜಸ್ಥಾನ ಮುಂದಾಗಿಲ್ಲ ಎಂಬ ಆರೋಗ್ಲ ಸಚಿವಾಲಯದ ವರದಿಗಳನ್ನು ತಿರಸ್ತರಿಸಿರುವ ಆರೋಗ್ಯ ಸಚಿವಾಲಯ ಎರಡೂ ರಾಜ್ಯಗಳು ಆಯುಷ್ಲಾನ್ ಭಾರತ್ಗೆ ಸಂಪೂರ್ಣ ಬೆಂಬಲ ನೀಡುತ್ತಿವೆ ಎಂದು ಸ್ಪಷ್ಟಪಡಿಸಿದೆ ಈ ಎರಡೂ ರಾಜ್ಯಗಳು ಶ್ರಬಲವಾದ ಆರೋಗ್ಯ ವಿಮಾ ಯೋಜನೆಗಳನ್ನು ಹೊಂದಿವೆ ಮತ್ತು ಶ್ರಸ್ತುತ ಕಾರ್ಯನಿರ್ವಹಿಸುತ್ತಿವೆ ಹಾಗೂ ಆಯುಷ್ಲಾನ್ ಭಾರತ್ ಯೋಜನೆ ಅಡಿಯಲ್ಲಿ ಈಗಾಗಲೇ ಪ್ರಸ್ತಾಪಿಸಿರುವುದಕ್ಕಿಂತಲೂ ಹೆಚ್ಚು ಜನರು ಇದರ ಲಾಭ ಪಡೆಯುತ್ತಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ ಡೆಹರಾಡೂನ್ನ ಡೋಲ್ವಾಲ ಎಂಬಲ್ಲಿ ಕೇಂದ್ರೀಯ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಿಪೆಟ್ ನ ನೂತನ ಕಟ್ಟಡ ನಿರ್ಮಾಣಕ್ಕೆ ಕೇಂದ್ರ ರಾಸಾಯನಿಕ ಗೊಬ್ಬರ ಮತ್ತು ಸಂಸದೀಯ ವ್ಯವಹಾರ ಖಾತೆ ಸಚಿವ ಅನಂತಕುಮಾರ್ ಇಂದು ಶಂಕುಸ್ಲಾಪನೆ ನೆರವೇರಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಐಟಐ ಕಟ್ಟಡದಲ್ಲಿ ಕೌಶಲ್ಯ ಮತ್ತು ತಂತ್ರಜ್ಞಾನ ನೆರವು ಕೇಂದ್ರವನ್ನು ಸಚಿವ ಅನಂತಕುಮಾರ್ ಉದ್ವಾಟನೆ ಮಾಡಲಿದ್ದಾರೆ ಉತ್ತರಾಖಂಡ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಕೇಂದ್ರ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಹಾಗೂ ಇತರೆ ಗಣ್ಣರು ಭಾಗವಹಿಸಲಿದ್ದಾರೆ

ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಙಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೇಂದ್ರದಲ್ಲಿ ಡಿಪ್ಲೊಮಾ ಮೋಸ್ಟ್ ಡಿಪ್ಲೊಮಾ ಉನ್ನತ ಪದವಿ ಡಿಪ್ಲೊಮಾ ಉನ್ನತ ಪದವಿ ಶಿಕ್ಷಣ ನೀಡಲಾಗುತ್ತದೆ ಹೆಡ್ ಭಾರತೀಯ ಔಷಧಗಳಿಗೆ ಸಂಬಂಧಿಸಿದಂತೆ ಆಮದು ದರವನ್ನು ಕಡಿಮೆ ಮಾಡಲು ಭಾರತ ಮತ್ತು ಚೀನಾ ಒಪ್ಪಂದ ಮಾಡಿಕೊಂಡಿದೆ ಮುಖ್ಯವಾಗಿ ಕ್ಲಾನ್ಸರ್ ಔಷಧಗಳನ್ನು ಕಡಿಮೆ ಮಾಡಲು ಉಭಯ ದೇಶಗಳು ಒಪ್ಪಂದ ಮಾಡಿಕೊಂಡಿವೆ

ಭಾರತ ಚೀನಾ ಒಪ್ಪಂದದಿಂದಾಗಿ ಈ ಪ್ರಾಂತ್ಲದಲ್ಲಿ ಹಲವು ದೇಶಗಳಿಗೆ ಅನುಕೂಲವಾಗಲಿದೆ ಏಷ್ಯಾ ಪೆಸಿಫಿಕ್ ವ್ಯಾಪಾರ ಒಪ್ಪಂದದ ಅನ್ವಯ ರಫ್ತು ಆಮದು ದರಗಳನ್ನು ಕಡಿಮೆ ಮಾಡಲು ಭಾರತ ಚೀನಾ ನಿರ್ಧರಿಸಿದೆ

ಹೆಡ್ ಭಾರತದ ದಿವಿಜ್ ಶರಣ್ ಮತ್ತು ನ್ಲೂಜಿಲೆಂಡ್ನ ಆರ್ಟೆಮ್ ಸಿಟಕ್ ಜೋಡಿ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪಂದ್ಲಾವಳಿಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ

ಏಳು ಬಾರಿ ವಿಂಬಲ್ಲನ್ ಚಾಂಪಿಯನ್ ಆಗಿರುವ ಸೆರೆನಾ ವಿಲಿಯಮ್ನ್ ಇಟಲಿಯ ಕ್ಲಾಮಿಲಾ ಗ್ಲೋರ್ಗಿ ವಿರುದ್ದ ಕ್ನಾರ್ಟರ್ ಫೈನಲ್ ಪಂದ್ವದಲ್ಲಿ ಸೆಣಸಲಿದ್ದಾರೆ ಹೆಡ್ ರಷ್ಲಾದಲ್ಲಿ ನಡೆಯುತ್ತಿರುವ ಫಿಫಾ ವಿಕ್ವಕಪ್ ಪಂದ್ಲಾವಳಿಯಲ್ಲಿ ಇಂದು ಮೊದಲ ಸೆಮಿಫೈನಲ್ ಪಂದ್ಲದಲ್ಲಿ ಫ್ರಾನ್ಸ್ ಮತ್ತು ಬೆಲ್ಲಿಯಂ ಮುಖಾಮುಖಿಯಾಗಲಿದೆ

ನಾಳೆ ಮಾಸ್ಕೊದಲ್ಲಿ ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಲದಲ್ಲಿ ಇಂಗ್ಲೆಂಡ್ ಮತ್ತು ಕೊಯೆಷ್ಲಾ ತಂಡಗಳು ಸೆಣಸಲಿವೆ ಸೆಮಿಫೈನಲ್ನಲ್ಲಿ ಸೋತ ತಂಡಗಳು ಮೂರನೇ ಸ್ಥಾನಕ್ಕಾಗಿ ಹೋರಾಟ ನಡೆಸಲಿದ್ದು ಸೇಂಟ್ ಪೀಟರ್ಬರ್ಗ್ನಲ್ಲಿ ಶನಿವಾರ ಪಂದ್ಲ ನಡೆಯಲಿದೆ